ಬೀದರ್ ಜಿಲ್ಲೆಯ ಬಸವ ಕಲ್ಲಾಣದಲ್ಲಿ ಬಿಜೆಪಿ ಅಭ್ಯರ್ಥಿಗೆ ಗೆಲುವು ಸರಕು ಮತ್ತು ಸೇವಾ ತೆರಿಗೆ ಜೆಎಸ್ಟ ಅಡಿ ತೆರಿಗೆ ಪಾವತಿದಾರರಿಗೆ ಕೆಲವು ವಿನಾಯಿತಿ ಹಣಕಾಸು

ಆರ್

ಬಿಜೆಪಿ ಹಾಗೂ ಕಾಂಗ್ರೆಸ್ ಅಭ್ಲರ್ಥಿಗಳ ನಡುವೆ ತೀವ್ರ ಪೈಸೋಟ ಏರ್ಪಟ್ಲದೆ ಫಲಿತಾಂಶ ಕೊನೆ ಹಂತದಲ್ಲಿದ್ದು ಇನ್ನೇನು ಸದ್ಗದಲ್ಲೇ ಫಲಿತಾಂಶ ಹೊರಬೀಳುವ ಸಾಧ್ಗತೆ ಇದೆ ಎಂದು ನಮ್ಮ ಬೆಳಗಾವಿ ಪ್ರತಿನಿಧಿ ವರದಿ ಮಾಡಿದ್ದಾರೆ ಬಿಜೆಪಿ ಅಭ್ಯರ್ಥಿ ಮಂಗಲಾ ಅಂಗಡಿ ಕಾಂಗ್ರೆಸ್ ಅಭ್ಯರ್ಥಿ ಸತೀಶ್ ಜಾರಕಿಹೊಳಿ ವಿರುದ್ದ ಮುನ್ನಡೆಯಲ್ಲಿದ್ದಾರೆ ಅವರ ಗೆಲುವು ಬಹುತೇಕ ಖಚಿತವಾಗಿದೆ ರಾಯಚೂರು ಜಿಲ್ಲೆ ಮಸ್ತಿ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಬಸನಗೌಡ ತುರ್ವಿಹಾಳ ಜಯಗಳಿಸಿದ್ದಾರೆ

ಈ ಮೂಲಕ ವಿಧಾನಸಭೆಗೆ ಶರಣು ಸಲಗರ ಮೊದಲ ಬಾರಿಗೆ ಪ್ರವೇತಿಸುತ್ತಿದ್ದಾರೆ ಅವರು ತಮ್ಮ ಪ್ರತಿಸ್ಪರ್ಧಿ ಕಾಂಗ್ರೆಸ್ನ ಮಾಲಾ ಬಿ ನಾರಾಯಣರಾವ್ ಎದುರು ಗೆಲುವು ಸಾಧಿಸಿದ್ಗಾರೆ ಕೇರಳದ ಮಲ್ಲಪುರಂ ಲೋಕಸಭಾ ಕ್ಷೇತ್ರದ ಉಪಚುನಾವಣೆಯ ಮತ ಎಣಿಕೆ ಪೂರ್ಣಗೊಂಡಿದ್ದು ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗ್ ಅಭ್ಯರ್ಥಿ ಅದ್ದುಸ್ಲಮಾದ್ ಸಮದಾನಿ ಗೆಲುವು ಸಾಧಿಸಿದ್ದಾರೆ ಆಂಧಪ್ರದೇಶದ ತಿರುಪತಿ ತಮಿಳುನಾಡಿನ ಕನ್ನಾಕುಮಾರಿ ಕ್ಷೇತ್ರದ ಉಪಚುನಾವಣೆಯ ಮತ ಎಣಿಕೆ ಪ್ರಗತಿಯಲ್ಲಿದೆ ತಿರುಪತಿ ಲೋಕಸಭಾ ಕ್ಷೇತ್ರದಲ್ಲಿ ವೈಎಸ್ಆರ್ ಕಾಂಗ್ರೆಸ್ ಅಭ್ಯರ್ಥಿ ಮದ್ದಿಲಾ ಗುರುಮೂರ್ತಿ ಮುನ್ನಡೆಯಲಿದ್ದಾರೆ ಕನ್ಯಾಕುಮಾರಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಮುನ್ನಡೆಯಲ್ಲಿದೆ ಕೊರೊನಾ ಸಂಕಷ್ಷ ಸಮಯದಲ್ಲಿ ಸರಕು ಮತ್ತು ಸೇವಾ ತೆರಿಗೆ ಜಿಎಸ್ಟ ಅಡಿ ತೆರಿಗೆ ಪಾವತಿದಾರರಿಗೆ ಹೆಚ್ಚಿನ ಹೊರೆ ತಪ್ಪಿಸಲು ಬಡ್ಡಿ ದರ ಕಡಿತ ಮತ್ತು ದಂಡದಿಂದ ವಿನಾಯಿತಿ ನೀಡುವುದಾಗಿ ಹಣಕಾಸು ಸಚಿವಾಲಯ ಪ್ರಕಟಿಸಿದೆ

ಈ ನಿಯಮ ಎರಡೂ ಬಗೆಯ ಅಂದರೆ ತ್ರೈಮಾಸಿಕ ಮತ್ತು ಮಾಸಿಕ ವಿವರ ಸಲ್ಲಿಸುವವರಿಗೆ ಅನ್ವಯವಾಗಲಿದೆ ಎಂದು ಹಣಕಾಸು ಸಚಿವಾಲಯ ತಿಳಿಸಿದೆ

ದೇತದಲ್ಲಿ ಆಮ್ಲಜನಕ ಲಭ್ಞತೆ ಹೆಚ್ಚಿಸಲು ಮತ್ತು ಅನಿಲ ರೂಪದ ಆಮ್ಲಜನಕ ಪೂರ್ಕೆಕೆ ಪರಾಮರ್ತಿಸಲು ಇಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಸಭೆ ನಡೆಯಿತು ದೇತದಲ್ಲಿನ ಕೋವಿಡ್ ಸ್ಹಿತಿಗತಿ ಮತ್ತು ಲಸಿಕೆ ಸಂಬಂಧಿತ ಸಮಸ್ಥೆಗಳ ಬಗೆ ತಜ್ಞರೊಂದಿಗೆ ಪ್ರಧಾನಮಂತ್ರಿ ಚರ್ಚೆ ನಡೆಸಿದರು ಉಕ್ಕಿನ ಕಾರ್ಖಾನೆಗಳು ಪೆಟ್ರೋ ಕೆಮಿಕಲ್ ಫಟಕಗಳು ಮೊದಲಾದ ದಹನ ಪ್ರಕ್ರಿಯೆ ಹೆಚ್ಚಿರುವ ಫಟಕಗಳಲ್ಲಿ ಅನಿಲ ರೂಪದ ಆಮ್ಲಜನಕ ಹೆಚ್ಚು ಉತ್ಪಾದನೆಯಾಗುತ್ತಿದ್ದು ಇದನ್ನು ವೈದ್ಯಕೀಯವಾಗಿ ಬಳಸಬಹುದಾಗಿದೆ ಎಂಬ ಸಲಹೆ ಸಭೆಯಲ್ಲಿ ವ್ಲಕ್ತವಾಯಿತು ಇಂತಹ ಕೈಗಾರಿಕೆಗಳಿರುವ ಸ್ಥಳದ ಸಮೀಪದಲ್ಲಿ ತಾತ್ಕಾಲಿಕವಾಗಿ ಆಕ್ಲಿಜನೇಟೆಡ್ ಬೆಡ್ ವ್ಯವಸ್ಥೆ ಇರುವ ಕೋವಿಡ್ ಕೇರ್ ಕೇಂದ್ರಗಳನ್ನು ಸ್ಥಾಪಿಸಬಹುದಾಗಿದ್ದು ಈಗಾಗಲೇ ಈ ಪ್ರಕ್ರಿಯೆ ಸಾರ್ವಜನಿಕ ವಲಯ ಮತ್ತು ಬಾಸಗಿ ಕೈಗಾರಿಕಾ ಸಹಭಾಗಿತ್ವದಲ್ಲಿ ಕೇಂದ್ರ ರಾಜ್ಯ ಸರ್ಕಾರಗಳ ಸಹಯೋಗದಲ್ಲಿ ಆರಂಭವಾಗಿದೆ

ಆಮ್ಲಜನಕ ಉತ್ಪಾದನಾ ಫಟಕಗಳಿಂದ ದೇಶದ ಅಗತ್ತವಿರುವ ವಿವಿಧ ರಾಜ್ಲಗಳಿಗೆ ಸಾಗಿಸುವಲ್ಲಿ ನೆರವಾಗುವ ಮೂಲಕ ಕೋವಿಡ್ ಸಾಂಕ್ರಾಮಿಕದ ವಿರುದ್ದದ ಸಂಘಟಿತ ಹೋರಾಟದಲ್ಲಿ ರೈಲ್ವೆ ಸಚಿವಾಲಯ ಪ್ರಮುಖ ಪಾತ್ರ ನಿರ್ವಹಿಸುತ್ತಿದೆ ಎಂದು ರೈಲ್ವೇ ಖಾತೆ ಸಚಿವ ಪಿಯೂಷ್ಗೋಯಲ್ ತಿಳಿಸಿದ್ದಾರೆ

ಆಮ್ಲಜನಕವನ್ನು ಸಾಗಿಸಿ ಅದರ ಲಭ್ಲತೆಯನ್ನು ಬಾತ್ರಿಪಡಿಸುವ ಮೂಲಕ ಸೋಂಕಿತರ ಚಿಕಿತ್ಸೆಗೆ ಭಾರತೀಯ ರೈಲ್ವೇ ಸತತವಾಗಿ ಸಹಾಯ ಕಲ್ಪಿಸುತ್ತಿದೆ ಎಂದು ಅವರು ಹೇಳಿದ್ದಾರೆ

ಕೋವಿಡ್ ಸಾಂಕ್ರಾಮಿಕದ ವಿರುದ್ದದ ಹೋರಾಟದಲ್ಲಿ ಕ್ಲೆಲ್ಲೇ ಸಚಿವಾಲಯ ಕ್ಲೆಜೋಡಿಸಿದ್ದು

ದೆಹಲಿ ಮಹಾರಾಷ್ಟ ಹಾಗೂ ಮದ್ವಪ್ರದೇತದಲ್ಲಿ ಈಗಾಗಲೇ ಬೋಗಿಗಳು ಬಳಕೆಯಾಗುತ್ತಿವೆ

ಜಿಲ್ಲಾಡಳತದ ಮನವಿ ಮೇರೆಗೆ ಬೋಗಿಗಳನ್ನು ನಾಂದ್ರುಬಾರ್ ನಿಂದ ಪಾಲಫಾರ್ಗೆ ಸ್ವಳಾಂತರಿಸಲಾಗಿದೆ ಜಬಲ್ಮರ್ಗೂ ಬೋಗಿಗಳನ್ನು ಒದಗಿಸಲಾಗಿದೆ ಹರಿಯಾಣದಲ್ಲಿ ನಾಳೆಯಿಂದ ಭಾನುವಾರದವರೆಗೆ ಕೊರೊನಾ ಸೋಂಕು ಶ್ರಕರಣಗಳು ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಲಾಕ್ಡೌನ್ ಫೋಷಿಸಲಾಗಿದೆ ಸಿರ್ಸಾದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಮುಖ್ಯಮಂತ್ರಿ ಮನೋಹರ್ ಲಾಲ್ ಈ ವಿಷಯ ತಿಳಿಸಿದರು ಹರಿಯಾಣದ ಆರೋಗ್ಲ ಸಚಿವ ಅನಿಲ್ ವಿಜ್ ಕೊರೊನಾ ಸರಪಳಿ ಮುರಿಯಲು ನಾಳೆಯಿಂದ ಒಂದು ವಾರ ಲಾಕ್ಡೌನ್ ಜಾರಿಯಲ್ಲಿರಲಿದೆ ಎಂದು ಟ್ನೀಟ್ ಮಾಡಿದ್ದಾರೆ

ಇದೀಗ ಆರಂಭಗೊಂಡಿರುವ ಮೊತ್ತೊಂದು ಪಂದ್ಲದಲ್ಲಿ ಪಂಜಾಬ್ ಕಿಂಗ್ಲ್ ಹಾಗೂ ಡೆಲ್ಲಿ ಕ್ಯಾಪಿಟಲ್ಲ್ ಮುಖಾಮುಖಿಯಾಗಿದ್ದು ಟಾಸ್ಗೆದ್ದ ಡೆಲ್ಲಿ ತಂಡ ಫೀಲ್ಡಿಂಗ್ ಆಯ್ಲಿ ಮಾಡಿಕೊಂಡಿದೆ